ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ನ ಹರಿದ್ವಾರದ ಪವಿತ್ರ ಗಂಗಾ ನದಿಯಲ್ಲಿ ವಿಸರ್ಜನೆ

ಎನ್ಎಡಿಆರ್ಎಫ್ನ ಮಹಾನಿರ್ದೇಶಕ ಸಂಜಯ್ ಕುಮಾರ್ ಕೇರಳದಲ್ಲಿ ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ನಡೆಯುತ್ತಿದೆ ಚಿಂಗನೂರು ಚಾಲಕುಡಿ ಆಲ್ಲಾ ಆಲಪ್ಪಜ ಮತ್ತು ಪತ್ತನಮ್ ತಿಟ್ಟ ಸೇರಿದಂತೆ ಪ್ರವಾಹದಿಂದ ಜರ್ಜರಿತಗೊಂಡಿರುವ ಪ್ರದೇಶದಲ್ಲಿ ಭಾರಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ

ಅಲಪ್ಪುಜ ಮತ್ತು ಪತ್ತನಮ್ ತಿಟ್ಟ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿ ಯಾವುದೇ ಪರಿಸ್ತಿತಿಯನ್ನಾದರೂ ಎದುರಿಸಲು ಸನ್ನದ್ದರಾಗಿರುವಂತೆ ಸೂಚಿಸಲಾಗಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಕೆ

ರಮೇಶ್ ತಿಳಿಸಿದ್ದಾರೆ

ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನೀರು ಕ್ರಮೇಣ ಇಳಮುಖವಾಗುತ್ತಿದೆ

ಕೇರಳದಲ್ಲಿನ ಶ್ರವಾಹ ಪರಿಸ್ನಿತಿ ಕುರಿತು ಅಲ್ಲಿನ ರಾಜ್ಲಪಾಲರು ಹಾಗೂ ಮುಖ್ಲಮಂತ್ರಿಯವರಿಂದ ರಾಷ್ಲಪತಿ ರಾಮನಾಥ್ ಕೋವಿಂದ್ ಮಾಹಿತಿ ಪಡೆದರು ಪ್ರವಾಹದಿಂದ ನಲುಗಿರುವ ರಾಜ್ಯದ ಜನತೆಯೊಂದಿಗೆ ಇಡೀ ದೇಶ ಇದೆ ಎಂದು ಅವರು ಭರವಸೆ ನೀಡಿದ್ದಾರೆ ಈ ಮಧ್ಯೆ ನೌಕಾಪಡೆಯ ಕೊಟ್ಲಿಯ ಏರ್ ಸ್ಸೇಷನ್ ಐಎನ್ಎಸ್ ಗರುಡಾ ನೆಲೆ ನಾಳೆ ಬೆಳಗ್ಗೆಯಿಂದ ನಾಗರಿಕ ವಿಮಾನಗಳ ಕಾರ್ಯಾಚರಣೆಗೆ ಮುಕ್ತವಾಗಲಿದೆ

ಇಂದು ಡಿಜೆಸಿಎ ಬಿಸಿಎಎಸ್ ಸಿಐಎಸ್ಎಫ್ ಎಎಐ ಮತ್ತು ಭಾರತೀಯ ನೌಕಾ ಪಡೆಯ ಅಧಿಕಾರಿಗಳು ಕೊಚ್ಚಿ ನೌಕಾ ನೆಲೆಯನ್ನು ಪರಿಶೀಲಿಸಿದರು ನಾಗರಿಕ ವಿಮಾನಯಾನ ಖಾತೆ ಸಚಿವ ಸುರೇಶ್ ಪ್ರಭು ತಿರುವನಂತಪುರಂ ಕ್ಯಾಲಿಕೆಟ್ ಮತ್ತು ಕೊಯಂಬತ್ತೂರು ವಿಮಾನ ನಿಲ್ದಾಣಗಳಿಂದ ದೇತೀಯ ಹೆಚ್ಚುವರಿ ವಿಮಾನಗಳ ಸೇವೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಕೇರಳದ ಪ್ರವಾಹದಲ್ಲಿ ಸಿಲುಕಿರುವ ಪಶ್ಚಿಮಬಂಗಾಳದ ಜನರನ್ನು ಸ್ಥಳಾಂತರಿಸಲು ಆಗ್ನೇಯ ರೈಲ್ವೆ ಕೇರಳದ ಎರ್ನಾಕುಲಂನಿಂದ ಪಶ್ಚಿಮಬಂಗಾಳದ ಸಂತ್ರಗಾಚಿ ಹೌರಾಕ್ಷೆ ಎರಡು ವಿಶೇಷ ರೈಲು ಸೇವೆಗಳನ್ನು ಆರಂಭಿಸಿದೆ ಪಶ್ಚಿಮಬಂಗಾಳ ಸರ್ಕಾರದ ಮನವಿ ಮೇರೆಗೆ ಆಗ್ನೇಯ ರೈಲ್ವೆ ವಿಭಾಗ ಈ ಎರಡು ರೈಲುಗಳನ್ನು ಕಳುಹಿಸಿದೆ

ಪ್ರವಾಹ ಪೀಡಿತ ಕೇರಳದ ಜನರಿಗೆ ಸಂಸ್ಕರಿತ ಆಹಾರ ಪದಾರ್ಥಗಳನ್ನು ಉದಾರವಾಗಿ ದಾನಮಾಡಲು ಎಲ್ಲಾ ಆಹಾರ ಸಂಸ್ಕರಣಾ ಕ್ಷೆಗಾರಿಕೆಗಳು ಮುಂದೆ ಬರಬೇಕು ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಖಾತೆ ಸಚಿವೆ ಹರ್ ಸಿವುತ್ ಕೌರ್ ಬಾದಲ್ ಇಂದು ಮನವಿ ಮಾಡಿದ್ದಾರೆ ಪ್ರವಾಹದಿಂದ ಸಾವಿರಾರು ಮಂದಿ ನಿರಾತ್ರಿತರಾಗಿದ್ದು ಅವರಿಗೆ ತಕ್ಷಣಕ್ಕೆ ಸಂಸ್ಕರಿತ ಆಹಾರ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸಮನ್ವಯತೆ ಸಾಧಿಸಲು ಆಹಾರ ಸಂಸ್ಕರಣಾ ಸಚಿವಾಲಯ ಜಂಟಿ ಕಾರ್ಯದರ್ಶಿ ಪರಾಗ್ ಗುಪ್ತ ಮತ್ತು ಉಪಕಾರ್ಯದರ್ಶಿ ಅತ್ಕಾನಂದ ಅವರನ್ನು ನಿಯೋಜಿಸಿದೆ ಎಂದು ಅವರು ತಿಳಿಸಿದ್ದಾರೆ

ಯುಎಇಯಿಂದ ಪರಿಹಾರ ನೀಡುವ ಸಂಬಂಧ ಅಲ್ಲಿನ ಭಾರತೀಯ ರಾಯಭಾರಿ ನವ್ದೀಪ್ ಸೂರಿ ಅವರು ಇಂದು ಪ್ರಮುಖ ಸಮುದಾಯ ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ಉದ್ದಮಿಗಳೊಂದಿಗೆ ಇಂದು ಸಭೆ ನಡೆಸಿ ಚರ್ಚಿಸಿದರು ಕೇರಳದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ವಿತಿಯ ಸಂತ್ರಸ್ತರಿಗೆ ಸಾರ್ವಜನಿಕರು ನೆರವು ನೀಡಬೇಕು ಎಂದು ನವದೀಪ್ ಸೂರಿ ಅವರು ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ ಭಾರಿ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿರುವ ಕರ್ನಾಟಕದ ಕೊಡಗು ಮತ್ತು ಮಲೆನಾಡಿನ ಭಾಗದ ಇತರ ಭಾಗಗಳಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ ಭಾಗಮಂಡಲದ ಮೊಕ್ಕೊಡ್ಲು ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿ ಸಿಲುಕಿಕೊಂಡಿದ್ದ ಜನರನ್ನು ರಕ್ಷಿಸಲಾಗಿದೆ

ಶ್ರೀ ವಿದ್ಲಾ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಕುಮಾರ ಸ್ವಾಮಿ ಇಂದು ಕೊಡಗು ಜಿಲ್ಲೆಗೆ ಭೇಟ ನೀಡಿ ಪ್ರವಾಹ ಪರಿಸ್ತಿತಿಯನ್ನು ವೀಕ್ಷಿಸಿದರು ರಾಪ್ಲಪತಿ ರಾಮ್ನಾಥ್ ಕೋವಿಂದ್ ಅವರು ಇಂದು ಮುಖ್ಯಮಂತ್ರಿ ಅವರೊಂದಿಗೆ ಮಾತನಾಡಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ ಕೆಲವು ಭಾಗಗಳಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಕರ್ನಾಟಕದ ಮುಖ್ಲಮಂತ್ರಿ ಹೆಚ್

ಕುಮಾರ ಸ್ವಾಮಿ ಅವರೊಂದಿಗೆ ಮಾತನಾಡಿ ಮಾಹಿತಿ ಪಡೆದಿದ್ದಾರೆ ಪ್ರಧಾನಿ ಅವರು ಟ್ವೀಟ್ ಮಾಡಿ ಕರ್ನಾಟಕದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ತಿಳಿಸಿದ್ದಾರೆ ಪ್ರವಾಹ ಪೀಡಿತ ಭಾಗದ ಜನರ ಸುರಕ್ಷತೆಗೆ ತಾವು ಪ್ರಾರ್ಥಿಸುವುದಾಗಿ ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಇಂದು ಮಧ್ಯಾಹ್ನ ವಾಜಪೇಯಿ ಪುತ್ರಿ ನಮಿತ ಅವರು ಹರ್ ಕಿ ಪೌರಿಯಲ್ಲಿ ಚಿತಾಭಸ್ವನ್ನು ವಿಸರ್ಜಿಸಿದರು ಚಿತಾಭಸ್ಮ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ವಾಜಪೇಯಿ ಅವರ ಕುಟುಂಬ ಸದಸ್ನರು ಸಾಧುಗಳು ಧಾರ್ಮಿಕ ಮುಖಂಡರು ಹಾಗೂ ಅಲ್ಲಿನ ಗಣ್ಣರು ಪಾಲ್ಗೊಂಡಿದ್ದರು ಇಂದು ಬೆಳಗ್ಗೆ ದೆಹಲಿಯ ಸ್ತುತಿ ಸ್ಥಳದಿಂದ ವಾಜಪೇಯಿ ಅವರ ಚಿತಾಭಸ್ವನ್ನು ಮೂರು ಕಳಸಗಳಲ್ಲಿ ತರಲಾಗಿತ್ತು

ಈ ಸಂಬಂಧ ಸಿಬಿಐ ಅಧಿಕಾರಿಗಳು ಚೆರಿಯಾ ಬರಿಯಾಮರ್ ಕಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದೆ ಸಿಬಿಐ ಅಧಿಕಾರಿಗಳು ಪಾಟ್ನಾ ಮತ್ತು ಬೆಗುಸರಾಯ್ನಲ್ಲಿರುವ ವರ್ಮ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿದ್ದರು ಸಿಬಿಐ ಅಧಿಕಾರಿಗಳು ಚಂದ್ರಶೇಖರ್ ಹಾಗೂ ಮಂಜು ವರ್ಮ ಅವರನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಬಿಹಾರದ ಮುಜಾಫರ್ಮರ ವಸತಿ ನಿಲಯದಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಭಾಗಿಯಾಗಿದ್ದಾರೆ ಎಂಬ ಆರೋಪದಲ್ಲಿ ಜೆಡಿಯು ಇಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಜೀವ್ ರಾವತ್ ಅವರನ್ನು ವಜಾ ಮಾಡಿದೆ ರಾವತ್ ಅವರು ಮಾಜಿ ಸಮಾಜ ಕಲ್ಲಾಣ ಖಾತೆ ಸಚಿವ ದಾಮೋಧರ್ ರಾವತ್ ಅವರ ಪುತ್ರನಾಗಿದ್ದಾನೆ ಲ್ಲೆಂಗಿಕ ದೌರ್ಜನ್ನ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಹಲವು ರಾಜಕೀಯ ನಾಯಕರು ಹಾಗೂ ಐಎಎಸ್ ಅಧಿಕಾರಿಗಳನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ

ಹಿಂದಿನ ಪರ್ವೇಜ್ ಮುಷರಫ್ ಅವರ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳನ್ನು ಪಡೆದವರು ಹೆಚ್ಚನ ಸಂಖ್ಯೆಯಲ್ಲಿ ಈ ಸಂಪುಟದಲ್ಲಿದ್ದಾರೆ

ಪ್ರಸಿದ್ದ ರಾಜಕಾರಣಿ ಷಾ ಮಹಮೂದ್ ಖುರೇಷಿ ಅವರನ್ನು ವಿದೇತಾಂಗ ಸಚಿವರಾಗಿ ನೇಮಿಸುವ ಸಾಧ್ಯತೆ ಇದೆ

ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಾಳೆ ಪ್ರೆಸಿಡೆನ್ಸ್ ಹೌಸ್ನಲ್ಲಿ ನಡೆಯಲಿದೆ

ಈ ಬಗ್ಗೆ ಪ್ರಧಾನಿ ಅವರು ಟ್ವೀಟ್ ಮಾಡಿ ಸಾರ್ವಜನಿಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನರೇಂದ್ರ ಮೋದಿ ಆ್ವಪ್ ಮತ್ತು ಮೈ ಗೌ ಓಪನ್ ಫೋರಂ ಮೂಲಕ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ

ಜಿ ವಿಭಾಗದಲ್ಲಿ ಪರಾಭವಗೊಂಡಿದ್ದಾರೆ